ರೈತರು ಆತಂಕ ಪಡಬೇಕಾಗಿಲ್ಲ ಎಂದು ಚಿತ್ರದುರ್ಗ ಕೃಷಿ ಇಲಾಖೆಯ ಉಪನಿರ್ದೇಶಕ ಸದಾಶಿವ ತಿಳಿಸಿದ್ದಾರೆ

ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಜರಾಯಿ ಇಲಾಖೆ ವತಿಯಿಂದ ನಡೆಯುತ್ತಿರುವ ದೇವಾಲಯಗಳ ಮೂಲಕ ಬಡವರು ಮತ್ತು ಕೂಲಿ ಕಾರ್ಮಿಕರಿಗೆ ಊಟದ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದರು ಹಾಸನ ಜಲ್ಲೆಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ನಿಧಿ ಯೋಜನೆಯಡಿ ರೈತರ ಖಾತೆಗಳಿಗೆ ಪಣ ಜಮೆ ಮಾಡಲಾಗಿದೆ ಬಹಳಷ್ಟು ಸಣ್ಣಮಟ್ಟ ರೈತರಿಗೆ ಇದರಿಂದ ಅಗತ್ಯ ವಸ್ತುಗಳನ್ನು ಖರೀದಿಸಲು ಸಹಾಯವಾಗಿದೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಬಿಳ್ವಾರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಎಲ್ಲಾ ಗ್ರಾಮಗಳಲ್ಲಿ ರಾಸಾಯನಿಕ ಸಿಂಪಡಣೆ ಮಾಡಿ ಶುಚಿತ್ನ ಕಾಪಾಡಲಾಗುತ್ತಿದೆ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಲೋಚನ ಎಂ

ಲತಾ ತಿಳಿಸಿದ್ದಾರೆ ಚಿಕ್ಕಬಳ್ಳಾಮರ ನಗರದಲ್ಲಿ ಕೊರೊನಾ ನಿಯಂತ್ರಣ ಕುರಿತು ಅರಿವು ಮೂಡಿಸಲು ದ್ವನಿ ವರ್ಧಕ ಮೂಲಕ ಪ್ರಚಾರ ಮಾಡಲಾಗುತ್ತಿದೆ

ಉತ್ತರಕನ್ನಡ ಜಿಲ್ಲೆಯಲ್ಲಿ ಸೋಂಕು ಪರಡದಂತೆ ಎಲ್ಲಾ ಗ್ರಾಮಸ್ಠರಿಗೂ ಪಂಚಾಯಿತಿಗಳ ಮೂಲಕ ಉಚಿತವಾಗಿ ಮಾಸ್ಗೆಗಳನ್ನು ವಿತರಣೆ ಮಾಡಲಾಗುತ್ತಿದೆ ಎಂದು ಸಿರಸಿ ತಾಲೂಕಿನ ಸದಾತಿವಳ್ಳಿ ಉಂಚಳ್ಳಿ ಮತ್ತು ಕುಳವೆ ಪಂಚಾಯಿತಿ ಅಧಿಕಾರಿ ಮಹಮ್ದದ್ ರಿಯಾಜ್ ಹೇಳಿದ್ದಾರೆ ಬೆಂಗಳೂರು ನಗರದಲ್ಲಿ ಕೂಲಿ ಕಾರ್ಮಿಕರು ಹಾಗೂ ಕೊಳಚೆ ಪ್ರದೇಶದ ನಿವಾಸಿಗಳಿಗೆ ಆಹಾರ ಪದಾರ್ಥಗಳ ವಿತರಣೆ ಕುರಿತು ಕೊರೊನಾ ಕಾರ್ಯಪಡೆ ಸಮಿತಿ ಸದಸ್ಯ ವಿಜಯ್ ಗ್ರೊವರ್ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ

ಕೊರೊನಾ ಸೋಂಕು ಪರಡುತ್ತಿರುವ ಸನ್ನಿವೇಶದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುವುದರ ಜೊತೆಗೆ ಸಾಂಕ್ರಾಮಿಕ ರೋಗಗಳಾದ ಕ್ಷೆಯ ನಿಮೋನಿಯಾ ಮತ್ತು ಕೊರೊನಾ ಒಬ್ಬರಿಂದ ಮತ್ತೊಬ್ಬರಿಗೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ತಂಬಾಕು ಹಾಗೂ ಪಾನ್ ಮಸಾಲ ಜದಾ ಖ್ಯೆನಿ ಉತ್ತನ್ನಗಳನ್ನು ಜಿಲ್ಲೆಯಾದ್ಯಂತ ಅಂಗಡಿಗಳಲ್ಲಿ ಮಾರಾಟ ಮಾಡುವುದು ಮತ್ತು ಸಾರ್ವಜನಿಕರು ಬಳಸುವುದನ್ನು ನಿಷೇಧಿಸಲಾಗಿದೆ ಈ ನಿಯಮ ಉಲ್ಲಂಘನೆ ಮಾಡಿದರೆ ಸಾಂಕ್ರಾಮಿಕ ರೋಗಗಳ ಕಾಯ್ದೆ ವಿಪತ್ತು ನಿರ್ವಪಣಾ ಕಾಯ್ದೆ ಮತ್ತು ಸಿಆರ್ಪಿಸಿ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಸಂಬಂಧಿಸಿದವರ ಮೇಲೆ ಶಿಸ್ತು ಕ್ರಮ ಜರುಗಿಸುವುದಾಗಿ ಜಿಲ್ಲಾಧಿಕಾರಿ ಎಂ ಎಸ್ ಅರ್ಚನಾ ಹೇಳಿದ್ದಾರೆ

ಗುಂಡ್ಲುಪೇಟೆ ಹಾಗೂ ಚಾಮರಾಜನಗರದಲ್ಲಿನ ಕೃಷಿ ಉತ್ಪನ್ನ ಮಾರುಕಟ್ಟಿಗೆ ಭೇಟಿ ನೀಡಿ ರೈತರ ಸಮಸ್ಟೆಗಳನ್ನು ಆಲಿಸಿದ ಬಳಿಕ ಸುದ್ದಿಗಾರರಿಗೆ ತಿಳಿಸಿದರು

ಮುಖ್ಯಕಾರ್ಯದರ್ತಿ ಟಿ ಎಂ ವಿಜಯ ಭಾಸ್ಕರ್ ಹೊರಡಿಸಿರುವ ಆದೇಶದಂತೆ ಐಟಿ ಹಾಗೂ ಐಟಿ ಸಂಬಂಧಿತ ಸೇವೆಗಳು ಕನಿಷ್ಠ ಸಿಬ್ಲಂದಿಯೊಂದಿಗೆ ಕಾರ್ಯನಿರ್ವಹಿಸುವಂತೆ ಅನುಮತಿ ನೀಡಲಾಗಿದೆ ಉಳಿದ ಐಟಿ ಕಂಪೆನಿಯ ಸಿಬ್ಬಂದಿಗಳು ಮನೆಯಿಂದಲೇ ಕಾರ್ಯನಿರ್ವಹಿಸುವಂತೆ ಸೂಚಿಸಲಾಗಿದೆ

ನಗರದಾದ್ಯಂತ ನಿಷೇಧಾಜ್ಞೆ ಜಾರಿಯಲ್ಲಿದೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಭಾಸ್ತರ್ ರಾವ್ ತಿಳಿಸಿದ್ದಾರೆ ಆದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಸೇರಿದಂತೆ ಹಲವು ಅಗತ್ತ ಸೇವಾ ಇಲಾಖೆಗಳಿಗೆ ವಿನಾಯಿತಿ ನೀಡಲಾಗಿದೆ

ಅವರು ಭಾರತೀಯ ವೈದ್ಯಕೀಯ ಸಂಘದ ವೈದ್ಯರೊಂದಿಗೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಉನ್ನತ ಮಟ್ಟದ ಸಭೆ ನಡೆಸಿ ಒಟ್ಟಾರೆಯಾಗಿ ವೈದ್ಯರ ಪಾತ್ರ ಅದರಲ್ಲೂ ಮುಖ್ಯವಾಗಿ ಕೊರೋನಾ ವೈರಾಣು ವಿರುದ್ದದ ಹೋರಾಟದಲ್ಲಿನ ಪಾತ್ರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ವೈದ್ಧರು ಈಗ ನಿರ್ವಹಿಸುತ್ತಿರುವ ರೀತಿಯಲ್ಲೇ ಅರ್ಪಣಾ ಮನೋಭಾವದಿಂದ ಹೋರಾಟವನ್ನು ಮುಂದುವರೆಸುವರೆಂಬ ವಿಶ್ವಾಸ ವ್ಯಕ್ತಪಡಿಸಿದರು

ಕೊರೋನಾ ವೈರಾಣು ವಿರುದ್ಧದ ಹೋರಾಟದ ವಿಷಯದಲ್ಲಿ ವೈದ್ಯಕೀಯ ಸಮುದಾಯದ ಸುರಕ್ಷತೆ ಬಗೆಗಿನ ಆತಂಕಗಳ ಬಗ್ಗೆ ಅವರು ಪ್ರಸ್ತಾಪಿಸಿ ವೈದ್ಯರ ಕ್ಷೇಮ ಮತ್ತು ಸುರಕ್ಷತೆ ಖಾತರಿ ಪಡಿಸಲು ನರೇಂದ್ರ ಮೋದಿ ಸರ್ಕಾರ ಎಲ್ಲಾ ಪ್ರಯತ್ನ ನಡೆಸುವುದು ಎಂದು ಗೃಪ ಸಚಿವರು ಭರವಸೆ ನೀಡಿದರು ಆರೋಗ್ಯ ಕಾರ್ಯಕರ್ತರ ಮೇಲೆ ಇತ್ತೀಚೆಗೆ ನಡೆದ ದಾಳಗಳನ್ನು ಖಂಡಿಸಿದ ಅಮಿತ್ ಶಾ ವೈದ್ಧರಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳು ಆತಂಕಗಳ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿಕಟ ನಿಗಾವಹಿಸಿದ್ದಾರೆ ಇಂತಹ ಘಟನೆಗಳು ಮರುಕಳಿಸದಂತೆ ಎಲ್ಲಾ ಅಗತ್ಯ ವ್ಯವಸ್ಥೆಯನ್ನು ಮಾಡಲಾಗುವುದು

ಸರ್ಕಾರದಿಂದ ತಕ್ಷಣವೇ ಉನ್ನತ ಮಟ್ಟದ ಸ್ವಂದನೆ ದೊರೆತದ್ದು ಪಾಗೂ ಗೃಪ ಮತ್ತು ಆರೋಗ್ಯ ಸಚಿವರುಗಳು ನೀಡಿದ ಭರವಸೆಯನ್ನು ಪರಿಗಣಿಸಿ ಐಎಂಎ ತನ್ನ ಉದ್ದೇಶಿತ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡಿದೆ ಈ ವಿಡಿಯೋ ಕಾನ್ಫರೆನ್ಸೆಂಗ್ನಲ್ಲಿ ಹಾಜರಿದ್ದ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಸಚಿವ ಡಾ ಹರ್ಷವರ್ಧನ್ ಪ್ರತಿಭಟನೆ ಹಿಂತೆಗೆದುಕೊಂಡ ಭಾರತೀಯ ವೈದ್ಯಕೀಯ ಸಂಘಕ್ಕೆ ಧನ್ನವಾದ ಅರ್ಪಿಸಿದ್ದಾರೆ ಮತ್ತೊಂದೆಡೆ ಕೇಂದ್ರ ಆರೋಗ್ಯ ಕಾರ್ಯದರ್ತಿ ಪ್ರೀತಿ ಸೂದನ್ ರಾಜ್ಯಗಳಿಗೆ ಪತ್ರ ಬರೆದು ಆರೋಗ್ಯ ರಕ್ಷಣೆ ಕಾರ್ಯಕರ್ತರ ಸುರಕ್ಷತೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ ಇಂದು ವಿಶ್ವ ಭೂಮಿ ದಿನ ಪರಿಸರ ಸಂರಕ್ಷಣೆಗೆ ಬೆಂಬಲ ಪ್ರದರ್ತಿಸಲು ವಿಶ್ವಾದ್ಯಂತ ಇಂದು ಭೂಮಿ ದಿನವನ್ನು ಆಚರಿಸಲಾಗುತ್ತಿದೆ

ಅಪಾರ ಮಮತೆ ಮತ್ತು ಕಾಳಜೆಯಿಂದ ಕಾಪಾಡುತ್ತಿರುವ ಭೂಗ್ರಹಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಸಂದರ್ಭವಾಗಿ ಕೃತಜ್ಞತೆ ವ್ವಕ್ತಪಡಿಸಿದ್ದಾರೆ ಸ್ವಚ್ಯ ಆರೋಗ್ಕಕರ ಹಾಗೂ ಹೆಚ್ಚು ಸಮೃದ್ಧಿಯ ಭೂಗ್ರಹಕ್ಕಾಗಿ ಜನರು ಶ್ರಮಿಸುವ ವಾಗ್ದಾನ ಮಾಡಬೇಕೆಂದು ಅವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ

ಭೂಮಿ ದಿನದ ಸಂದರ್ಭವಾಗಿ ಪರಿಸರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅವರು ದುರಾಸೆಯನ್ನು ತೊರೆದು ಸುಸ್ಥಿರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದಾಗಿ ಜನತೆ ಪಣತೊಡಬೇಕೆಂದು ಒತ್ತಾಯಿಸಿದ್ದಾರೆ ಅವರು ಟ್ವಿಟರ್ನಲ್ಲಿ ವಿಡಿಯೋ ಪಂಚಿಕೆ ಮಾಡಿ ಸಂಪೂರ್ಣ ಪರಿಸರ ಸ್ನೇಹಿಯಾಗಿರುವ ಭಾರತೀಯ ಜೀವನ ಶೈಲಿ ಹೇಗೆ ಮುಂದೆ ಸಾಗಬೇಕು ಎಂಬುದಕ್ಕೆ ನಿದರ್ಶನವಾಗಿದೆ ಎಂದಿದ್ದಾರೆ ಬಳಕೆಯನ್ನು ಕಡಿತಗೊಳಿಸುವುದರಿಂದ ಆರ್ಥಿಕತೆಗೆ ಹಾನಿಯಾಗುವುದೆಂದು ಕೆಲ ಜನರು ಭಾವಿಸಿದ್ದಾರೆ ಆದರೆ ಇದು ತಪ್ಪು ಕೆಲ ರೀತಿಯ ಬಳಕೆ ಕಡಿತ ಅಂದರೆ ಇನ್ನಿತರ ಪದಾರ್ಥಗಳನ್ನು ಬಳಸಿಕೊಳ್ಳುವುದು ಎಂದು ಅರ್ಥವಾಗುತ್ತದೆ ಹಾಗೂ ಇದು ಸಮಾನತೆ ಮತ್ತು ನ್ಯಾಯವನ್ನು ಉಂಟು ಮಾಡುತ್ತದೆ ಎಂದು ಅವರು ತಿಳಿಸಿದ್ದಾರೆ